ವಿಶ್ವದ ಎಲ್ಲಿಯೇ ಭಯೋತ್ಪಾದಕ ಕೃತ್ಯ ನಡೆದರೂ ಭಯೋತ್ಪಾದಕರಿಗೆ ಆಶ್ರಯ ನೀಡಿರುವ ದೇಶಗಳನ್ನೇ ಹೊಣೆ ಮಾಡಬೇಕು ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಲವಾಗಿ ಆಗ್ರಹ

ಪಾಕಿಸ್ತಾನ ಭಯೋತ್ಪಾದನೆ ಮುಕ್ತ ವಾತಾವರಣವನ್ನು ಹೊಂದಬೇಕಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಾಯ

ಅಸ್ಸಾಂನಲ್ಲಿ ವಿದೇಶಿಯರ ವಿದ್ಯುನ್ನಾನ ನ್ವಾಯಾಧೀಕರಣ ಸ್ಥಾಪನೆಗೆ ಕೇಂದ್ರದ ಅಸ್ತು

ಕರ್ನಾಟಕದಲ್ಲಿ ಇಂದು ಮಧ್ಗಾಪ್ನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಬಹು ನಿರೀಕ್ಷಿತ ಸಚಿವ ಸಂಪುಟ ಎಸ್ತರಣೆ

ವಾಯು ಚಂಡ ಮಾರುತದ ತೀವ್ರತೆಯಿಂದ ಗುಜರಾತ್ ಪಾರು ಆದರೂ ರಾಜ್ಯದ ಹಲವೆಡೆ ಜೋರುಗಾಳಿ ಮತ್ತು ಜೋರು ಮಳೆ

ಈ ನಿಟ್ಟನಲ್ಲಿ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಪೇಕ್ಷಣೀಯ ವಿಶ್ವದ ಎಲ್ಲಿಯೇ ಭಯೋತ್ವಾದಕ ಕೃತ್ಯ ನಡೆದರೂ ಭಯೋತ್ವಾದಕರಿಗೆ ಆಶ್ರಯ ನೀಡಿರುವ ದೇಶಗಳನ್ನೇ ಹೊಣೆ ಮಾಡಬೇಕು ಎಂದು ಅವರು ಬಲವಾಗಿ ಒತಾಯಿಸಿದರು ದೇಶಗಳು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ಭಯೋತ್ವಾದನೆ ಮುಕ್ತ ವಿಶ್ವದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು ಭಯೋತ್ವಾದನೆಗೆ ಪ್ರೋತ್ಸಾಪ ನೀಡುತ್ತಿರುವ ದೇಶಗಳು ಈ ನಿಟ್ಟನಲ್ಲಿ ಹೆಚ್ಚು ಚಿಂತನೆ ನಡೆಸಬೇಕಿದೆ ಎಂದರು ಇದಲ್ಲದೆ ಶಾಂಫೈ ಸಹಕಾರ ಸಂಘಟನೆಯ ಸದಸ್ಕ ದೇಶಗಳ ಜನರ ನಡುವೆ ಉತ್ತಮ ಬಾಂಧ್ಯವ್ಯ ಮೂಡಬೇಕು ಭಾರತ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುತ್ತಿದೆ ಬಹು ಪಕ್ಷೀಯ ವ್ಯಾಪಾರ ಪ್ರಣಾಳಿಕೆಯ ಅಗತ್ಯವಿದೆ ಎಂದು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು ಪ್ರಾದೇಶಿಕ ಸಹಕಾರ ಮತ್ತು ಅಭಿವೃದ್ಧಿ ಕುರಿತು ಪ್ರಧಾನಿ ಮೋದಿ ಅವರು ತಮ್ಮ ಮುನ್ನೋಟವನ್ನು ಹಂಚಿಕೊಂಡರು ಎರಡು ದಿನಗಳ ಎಸ್ಸಿಒ ಕೃಂಗಸಭೆ ಬಿಷ್ಕೇಕ್ನಲ್ಲಿ ನಿನ್ನೆ ಆರಂಭವಾಗಿದೆ ನಿನ್ನೆ ಸಂಜೆ ಪ್ರಧಾನ ಮಂತ್ರಿ ಮೋದಿ ಅವರು ಚೀನಾ ರಷ್ಕಾ ಮತ್ತು ಆಫ್ರಾನಿಸ್ತಾನದ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಅಸ್ಲಾಂನಲ್ಲಿ ವಿದೇಶಿಯರ ವಿದ್ಯುನ್ಮಾನ ನ್ಯಾಯಾಧೀಕರಣ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ವಿದ್ಯುನ್ಮಾನ ನ್ಯಾಯಾಧೀಕರಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ತಿವಾರಿ ಹೇಳಿದ್ದಾರೆ ಅಕ್ರಮವಾಗಿ ದೇಶದಲ್ಲಿ ನೆಲೆಸಿರುವ ವಿದೇಶಿಯರ ಪತ್ತೆ ಹಾಗೂ ಅವರ ಸಂಪೂರ್ಣ ಮಾಹಿತಿ ಮತ್ತು ದೂರುಗಳನ್ನು ಪರಾಮರ್ಶಿಸಲು ಈ ನ್ಯಾಯಾಧೀಕರಣ ನೆರವಾಗಲಿದೆ ಎಂದರು

ಅಕ್ರಮವಾಗಿ ವಲಸಿಗರ ತಡೆಗೆ ಈ ನ್ಯಾಯಾಧೀಕರಣ ಸಹಕಾರಿಯಾಗಲಿದೆ ವಿದೇಶಿಯರ ಕಲ್ಯಾಣಕ್ಕಾಗಿ ರೂಪಿಸಲಾಗುವ ಯೋಜನೆಗಳ ಫಲಾನುಭವಿಗಳನ್ನು ಗುರುತಿಸಲು ಇದು ಅನುವು ಮಾಡಿಕೊಡಲಿದೆ ಎಂದರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿ ನಿನ್ನೆ ಮೂಲಸೌಕರ್ಯ ಮತ್ತು ಹವಾಮಾನ ವೈಪರೀತ್ಯ ವಲಯದವರೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆಗಳನ್ನು ನಡೆಸಿದರು ಹೆದ್ದಾರಿಗಳು ರೈಲ್ವೆ ದೂರಸಂಪರ್ಕ ಮತ್ತು ಆಟೋಮೊಬೈಲ್ ವಲಯಗಳಿಗೆ ಹೆಚ್ಚಿನ ಮೂಲಸೌಕರ್ಯ ಸೃಷ್ಟಿಸಲು ಬಂಡವಾಳ ಕೂಡೀಕರಣವೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು ಅಧಿಕೃತ ಪ್ರಕಟಣೆಯಂತೆ ಬಂಡವಾಳ ಉತ್ತೇಜನಕ್ಕೆ ತೆರಿಗೆ ರಹಿತ ಬಾಂಡ್ಗಳ ಬಿಡುಗಡೆ ಮೂಲಸೌಕರ್ಯ ವಲಯದಲ್ಲಿ ಹೆಚ್ಚುತ್ತಿರುವ ವೆಚ್ಚ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಆ ವಲಯದ ಪ್ರತಿನಿಧಿಗಳು ಸಲಹೆ ಸೂಚನೆಗಳನ್ನು ನೀಡಿದರು ಎಂದು ತಿಳಿಸಲಾಗಿದೆ ಬಜೆಟ್ ಪೂರ್ವ ಸಮಾಲೋಚನೆಗಳ ಸಲುವಾಗಿ ಸಚಿವರು ಇಂದು ಸಾಮಾಜಿಕ ಮತ್ತು ಆರ್ಥಿಕ ವಲಯಗಳ ಪ್ರತಿನಿಧಿಗಳೊಡನೆ ಚರ್ಚೆ ನಡೆಸಲಿದ್ದಾರೆ

ದೇತದಲ್ಲಿ ನಗದು ಲಭ್ಯತೆಯ ಸ್ಥಿತಿಗತಿ ಪರಾಮರ್ಶೆಯ ನಂತರ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ವಿವರಿಸಿದೆ

ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಇಂದು ಮಧ್ವಾಪ್ನ ನಡೆಯಲಿದೆ ಬೆಂಗಳೂರಿನ ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ವಪಾಲ ವಜೂಭಾಯಿ ವಾಲಾ ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೋಷ್ಣತೆಯ ಪ್ರಮಾಣವಚನವನ್ನು ಬೋಧಿಸಲಿದ್ದಾರೆ

ನಾಗೇಶ್ ಸಚಿವರಾಗಿ ಪ್ರಮಾಣವಚನ ಸ್ತೀಕರಿಸುವ ಸಾಧ್ಯತೆ ಇದೆ

ರಾಜಭವನದ ಸುತ್ತಮುತ್ತ ವ್ಯಾಪಕ ಬಂದೋಬಸ್ತ್ ಮಾಡಲಾಗಿದೆ

ಕಳೆದ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಸಣ್ಣ

ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಿದ್ದುದೀ ಮೂಲಕ ಸರ್ಕಾರ ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿದೆ ಎಂದು ಹೇಳಿದೆ

ದರ ಕಡಿತದಿಂದ ನೌಕರರ ಮೇಲಿನ ಹೊರೆ ತಗ್ಗಿ ಅವರಿಗೆ ನಿರಾಳವಾಗಲಿದೆ ಜೊತೆಗೆ ಇಎಸ್ಐ ಯೋಜನೆಯಡಿ ಹೆಚ್ಚಿನ ನೌಕರರು ನೋಂದಣಿ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಆ ಮೂಲಕ ಸಾಂಸ್ಟಿಕ ವಲಯಕ್ಕೆ ಹೆಚ್ಚಿನ ದುಡಿಯುವ ಶಕ್ತಿ ಸೇರ್ಪಡೆಯಾಗಲಿದೆ ಎಂದು ಸಚಿವಾಲಯ ಹೇಳಿದೆ ಅದೇ ರೀತಿ ಉದ್ಯೋಗದಾತರ ವಂತಿಗೆ ಪ್ರಮಾಣ ಇಳಕೆಯಾಗುವುದರಿಂದ ಕಂಪನಿಗಳ ಮೇಲಿನ ಆರ್ಥಿಕ ಹೊಣೆಗಾರಿಕೆಯೂ ತಗ್ಗಲಿದೆ ಇಎಸ್ಐ ಕಾಯಿದೆ ಅಡಿ ವಿಮೆಗೆ ನೋಂದಣಿ ಮಾಡಿಕೊಂಡಿರುವ ನೌಕರರಿಗೆ ವೈದ್ಯಕೀಯ ಚಿಕಿತ್ಸ ವಿಕಲಜೇತನರ ಭತ್ತೆ ಮತ್ತು ಅವಲಂಬಿತರ ಭತ್ತೆ ಮತ್ತಿತರ ಅನುಕೂಲಗಳು ದೊರಕಲಿವೆ ದಕ್ಷಿಣ ಕಾಶ್ವೀರದ ಫುಲ್ವಾಮಾ ಜಿಲ್ಲೆಯ ಸಂಗ್ರಾಮ್ ಗ್ರಾಮದಲ್ಲಿಂದು ಬೆಳಗಿನ ಜಾವ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಉಗ್ರರನ್ನು ಪತ್ಯೆ ಮಾಡಲಾಗಿದೆ

ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದ ಲೋಕಜನ ಶಕ್ತಿ ಪಾರ್ಟ ಎಲ್ಜೆಪಿ ವಿಭಜನೆಗೊಂಡಿದೆ ಪಕ್ಷದ ಹಿರಿಯ ನಾಯಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಸತ್ಲಾನಂದ ಶರ್ಮ ಹಾಗೂ ಕೆಲವು ಪದಾಧಿಕಾರಿಗಳು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು ಜ್ಞಾತ್ಯತೀತ ಲೋಕ ಜನಶಕ್ತಿ ಪಾರ್ಟಿ ಎಂದು ಹೊಸ ಪಕ್ಷವನ್ನು ಸ್ಥಾಪಿಸಿದ್ದಾರೆ ಪಾಸ್ವಾನ್ ಪಕ್ಷದಲ್ಲಿ ಕೇವಲ ತಮ್ಮ ಕುಟುಂಬದ ಸದಸ್ವರನ್ನು ಮಾತ್ರ ಪ್ರೋತ್ಸಾಹಿಸುತ್ತಿದ್ದಾರೆ ಪಕ್ಷ ಕುಟುಂಬದ ಹಿಡಿತಯದಲ್ಲಿದೆ ಪಕ್ಷ ದೊಳಗೆ ಆಂತರಿಕ ಪ್ರಜಾಪ್ರಭುತ್ವವಿಲ್ಲ ಎಂದು ಅವರು ಆರೋಪಿಸಿದ್ದಾರೆ ವಾಯು ಚಂಡ ಮಾರುತದ ತೀವ್ರತೆಯಿಂದ ಗುಜರಾತ್ನ ಮೇಲೆ ಪರಿಣಾಮ ಬಿರದಿದ್ದರೂ ಅಪಾರ ಪ್ರಮಾಣದ ಗಾಳಿ ಮಳೆಯಿಂದಾಗಿ ಹಲವೆಡೆ ಹಾನಿ ಸಂಭವಿಸಿದೆ ಗುಜರಾತ್ನಲ್ಲಿ ಮಳೆ ಮುಂದುವರೆದಿದ್ದು ಗಾಳಿ ಇನ್ನು ಕೆಲ ಗಂಟೆಗಳ ಕಾಲ ಇರಲಿದೆ ಎಂದು ಹವಾಮಾನ ಇಲಾಖೆಯ ವಿಜ್ಞಾನಿ ಮನೋರಮಾ ಮೋಹಾಂತಿ ಹೇಳಿದ್ದಾರೆ

ವಿಶ್ವಾಸಾರ್ಹತೆ ಮೂಡಿಸುವ ಮತ್ತು ಸಂವಾದ ಕಾರ್ಯಕ್ರಮ ತಜಕಿಸ್ತಾನದ ದುಷಂಬೆಯಲ್ಲಿಂದು ನಡೆಯಲಿದೆ ಎರಡು ದಿನಗಳ ಈ ಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಡಾ

ಪಾನ್ ಏಷ್ಯಾ ಒಕ್ಕೂಟದಲ್ಲಿರುವ ಸದಸ್ಯ ರಾಷ್ವಗಳಲ್ಲಿ ಶಾಂತಿ ಭದ್ರತೆ

ಅಮೆರಿಕ ಅಧ್ಯಕ್ಷರ ಪತ್ರಿಕಾ ಕಾರ್ಯದರ್ಶಿ ಸಾರಾ ಸ್ಥಾಂಡರ್ಸ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಎಂದು ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಪ್ರಕಟಿಸಿದ್ದಾರೆ ಈ ತಿಂಗಳ ಅಂತ್ಯಕ್ಕೆ ಸಾರಾ ಅವರ ಸೇವಾ ಅವಧಿ ಪೂರ್ಣಗೊಳ್ಳುತ್ತಿತ್ತು ಆರ್ಕಾನ್ಸಾಸ್ ರಾಜ್ಯದ ರಾಜ್ಯಪಾಲರಾಗಿ ಸ್ವರ್ಧಿಸುವ ಈ ಹಿನ್ನೆಲೆಯಲ್ಲಿ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ವರದಿಯಾಗಿದೆ ಈ ಕುರಿತಂತೆ ಡೋನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ನೀಡಿದ್ದು ತಮ್ಮ ಪತ್ರಿಕಾ ಕಾರ್ಯದರ್ಶಿಯಾಗಿದ್ದ ಸಾರಾ ಅವರೊಬ್ಬ ವಿಶೇಷ ವ್ಯಕ್ತಿ ಅಪಾರ ಜ್ವಾನ ಸಂಪತ್ತನ್ನು ಹೊಂದಿದ್ದರು ಅತ್ಯಂತ ಸಮರ್ಥವಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಎಂದು ಮೆಚ್ಚುಗೆ ವ್ಚಕ್ತ ಪಡಿಸಿದ್ದಾರೆ

ಕೈಗಾರಿಕೆಗಳಿಗೆ ತ್ವರಿತವಾಗಿ ಅನುಮತಿ ನೀಡುವ ಕುರಿತಂತೆ ಪರಿಸರ ಸಚಿವಾಲಯ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ವಾರ್ತಾಪ್ರಸಾರ ಹಾಗೂ ಪರಿಸರ ಬಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ